ಆಯುಷ್ನಾನ್ ಭಾರತ್ ನವಭಾರತದ ಕ್ರಾಂತಿಕಾರಿಕ ಕ್ರಮಗಳಲ್ಲಿ ಒಂದಾಗಿದ್ದು

ಎಲ್ಲಾ ನಿರಾತ್ರಿತ ಹಿಂದೂ ಸಿಖ್ ಕ್ರೈಸ್ತ

ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಆಯುಷ್ಸಾನ್ ಭಾರತ್ ಮೊಬ್ಬೆಲ್ ಅಷ್ಷಿಕೇಶನ್ ಮತ್ತು ಸ್ಲಾರ್ಟ್ ಅಪ್ ಗ್ರಾಂಡ್ ಚಾಲೆಂಜ್ಗೆ ಚಾಲನೆ ನೀಡಿದರು ಅಲ್ಲದೇ ಆಯುಷ್ನಾನ್ ಭಾರತ್ ಸ್ನರಣಾರ್ಥ ಅಂಚೆ ಚೀಟಿಯನ್ನು ಕೂಡಾ ಬಿಡುಗಡೆ ಮಾಡಿದರು ಆಯುಷ್ನಾನ್ ಭಾರತ್ ಯೋಜನೆಯ ಆಯ್ದ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಮಂತ್ರಿ ನವಭಾರತ ನಿರ್ಮಿಸಲು ಆಯುಷ್ಸಾನ್ ಭಾರತ ಯೋಜನೆ ಕ್ರಾಂತಿಕಾರಿ ಕ್ರಮಗಳಲ್ಲಿ ಒಂದಾಗಿದೆ ಎಂದು ಬಣ್ಣಿಸಿದ ಅವರು ಆಧುನಿಕ ಆರೋಗ್ಯ ಸೇವೆಗಳಿಂದ ದೇಶದ ಯಾವೊಬ್ಬ ವ್ಯಕ್ತಿಯೂ ವಂಚಿತನಾಗಬಾರದು ಎಂದು ತಿಳಿಸಿದರು

ಈ ವಿಷಯದಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯ ಮಹತ್ವವನ್ನು ಪ್ರಧಾನಿ ಒತ್ತಿ ಹೇಳಿದ್ದಾರೆ

ಪರಿಣಾಮಕಾರಿ ಆಡಳಿತಕ್ಕೆ ಹೊಸ ಆಲೋಚನೆಗಳು ಪರಿಕಲ್ಪನೆಗಳಿಗೆ ಪ್ರೋತ್ಸಾಹ ನೀಡುವುದಾಗಿ ನುಡಿದ ಪ್ರಧಾನಿ ನಿರಂತರ ಕಲಿಕೆ ಕುತೂಹಲವನ್ನು ಸುಸ್ವಿರವಾಗಿ ಕಾಪಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು ಬಿಹಾರದಲ್ಲಿ ಉಂಟಾಗಿರುವ ನೆರೆ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ಕಲ್ಪಿಸಲು ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಸಚಿವಾಲಯಗಳಿಗೆ ಸೂಚನೆ ನೀಡಿದೆ

ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಬಿಹಾರದ ನೆರೆ ಪರಿಸ್ಥಿತಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಕೈಗೊಳ್ಳಲಾಗಿರುವ ತ್ರಮಗಳನ್ನು ರಾಷ್ಟೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಸಭೆಯಲ್ಲಿಂದು ಪರಾಮರ್ಶೆ ನಡೆಸಿದರು

ಕುಡಿಯುವ ನೀರು ಹಾಗೂ ಔಷಧಿಗಳನ್ನು ಸಹ ಒದಗಿಸಲಾಗುತ್ತಿದೆ ಮುಂಬರಲಿರುವ ಮಹಾರಾಪ್ಟ ರಾಜ್ಯ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಉಮೇದುವಾರರ ಮೊದಲ ಪಟ್ಟಿಯನ್ನು ಇಂದು ಬಿಡುಗಡೆಗೊಳಿಸಿದೆ

ಮುಖ್ಯಮಂತ್ರಿ ದೇವೇಂದ್ರ ಫಡಣವೀಸ್ ನಾಗ್ವುರ್ ನೈಋತ್ತ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದು ಪಣಕಾಸು ಸಚಿವ ಸುಧೀರ್ ಮುಂಗಂಟವಾರ್ ಬಲ್ಲರಾಪುರ್ ಕ್ಷೇತ್ರದಿಂದ ಕಂದಾಯ ಸಚಿವ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ಚಂದ್ರಕಾಂತ್ ಪಾಟೀಲ್ ಪುಣೆಯ ಕೊತ್ತೂರ್ಡ್ ಕ್ಷೇತ್ರದಿಂದ ಸ್ಫರ್ಧಿಸಲಿದ್ದಾರೆ ಸತಾರಾ ಲೋಕಸಭಾ ಕ್ಷೇತ್ರಕ್ಕೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಉದಯನ್ ರಾಜೇ ಬೋಸ್ಲೆ ಪಕ್ಷದ ಅಭ್ಯರ್ಥಿ ಎಂದು ಬಿಜೆಪಿ ಫೋಷಿಸಿದೆ ಹರಿಯಾಣದಲ್ಲಿ ಹಿರಿಯ ಬಿಜೆಪಿ ನಾಯಕ ಹಾಗೂ ಮುಖ್ಯಮಂತ್ರಿ ಮನೋಹರ್ ಲಾಲ್ ಕರ್ನಾಲ್ ವಿಧಾನಸಭಾ ಕ್ಷೇತ್ರದಿಂದ ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೇಂದ್ರ ಸಚಿವರುಗಳಾದ ನರೇಂದ್ರ ಸಿಂಗ್ ತೋಮರ್ ರತನ್ ಲಾಲ್ ಕಟಾರಿಯಾ ಹಾಜರಿದ್ದರು

ನಾಮಪತ್ರ ಸಲ್ಲಿಕೆಗೆ ಮುನ್ನ ನಡೆದ ರ್ಶಾಲಿಯಲ್ಲಿ ಮುಖ್ಯಮಂತ್ರಿ ಮನೋಪರ್ ಲಾಲ್ ಅವರ ಕಾರ್ಯಗಳನ್ನು ಯೋಗಿ ಆದಿತ್ದನಾಥ್ ಪ್ರಶಂಸಿಸಿದರು

ಇದರ ಅಂಗವಾಗಿ ದೇಶಾದ್ಯಂತ ಹಾಗೂ ವಿದೇಶಗಳಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗಳು ಸರಣಿ ಚಟುವಟಿಕೆಗಳನ್ನು ಹಮ್ಲಿಕೊಂಡಿವೆ ನಾಳೆ ಅಹಮದಾಬಾದ್ನ ಸಬರಮತಿ ಆಶ್ರಮದಲ್ಲಿ ಬಾಪೂ ಅವರನ್ನು ದೇಶದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಸ್ಥರಿಸಲಿದ್ದಾರೆ ಸಬರಮತಿ ಆಶ್ರಮವನ್ನು ಪ್ಲಾಸ್ಟಿಕ್ ಬಳಕೆಯಿಂದ ಮುಕ್ತಗೊಳಿಸುವ ಕಾರ್ಯಕ್ರಮದಲ್ಲಿ ಪಾರ್ಗೊಳ್ಳಲಿದ್ದಾರೆ

ಮಹಾತ್ನಾ ಗಾಂಧಿ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಅನಾವರಣಗೊಳಿಸುವುದು ಈ ಕಾರ್ಯಕ್ರಮಗಳ ಉದ್ದೇಶವಾಗಿದೆ ಪಂಜಾಬ್ ಪರಿಯಾಣ ಹಾಗೂ ಚಂಡೀಗಢದಲ್ಲೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಪರಿಯಾಣದ ಪಲ್ವಾಲ್ನಲ್ಲಿ ಗಾಂಧಿ ಆಶ್ರಮದಿಂದ ದೇವೀಲಾಲ್ ಉದ್ಯಾನವನದವರೆಗೆ ಸೌಹಾರ್ದ ರ್ನಾಲಿ ಆಯೋಜಿಸಲಾಗಿತ್ತು ಶಿಕ್ಷಕರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಗ್ಲಾನ್ ದತ್ ಭಾರತೀಯ ವಸ್ತುಗಳನ್ನು ಬಳಸಲು ಜನರನ್ನು ಪ್ರೇರೇಪಿಸುವ ಹಾಗೂ ಗಾಂಧಿ ಮಾರ್ಗದಲ್ಲಿ ಸಾಗಲು ರ್ಖಾಲಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಯಿತು ಎಂದರು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಹಾಗೂ ಪಾಲಿಥೀನ್ ಬಳಸದಂತೆ ಪ್ರತಿಜ್ಜೆ ಕೈಗೊಳ್ಳಲಾಗುವುದು

ಕೋಲ್ಕತ್ತಾದಲ್ಲಿಂದು ರಾಜ್ಯ ಬಿಜೆಪಿ ಆಯೋಜಿಸಿದ್ದ ರ್್ಾಲಿ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ರಾಷ್ಷೀಯ ಪೌರತ್ವ ನೋಂದಣಿ ಎನ್ಆರ್ಸಿ ಕುರಿತಂತೆ ಪಕ್ಷಿಮ ಬಂಗಾಳದ ಆಡಳಿತಾರೂಢ ಟಿಎಂಸಿ ಪಕ್ಷ ಜನರನ್ನು ದಾರಿ ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು ಈ ವಿಷಯದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸುಳ್ಳು ಪ್ರಚಾರ ನಡೆಸುತ್ತಿದ್ದಾರೆ ಎಂದು ದೂರಿದರು ಈ ವಿಷಯದಲ್ಲಿ ಜನರು ಭೀತಿ ಪಡುವ ಅಗತ್ಯವಿಲ್ಲ ಯಾರೇ ವಿರೋಧ ವ್ಯಕ್ತಪಡಿಸಿದರೂ ಸಂಸತ್ನಲ್ಲಿ ನಾಗರೀಕತ್ತ ತಿದ್ದುಪಡಿ ವಿಧೇಯಕ ಆದಷ್ಟು ಶೀಘ್ರ ಅಂಗೀಕಾರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ದೇಶದ ಭದ್ರತೆ ಹಾಗೂ ಸುರಕ್ಷತೆಗಾಗಿ ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಕ್ಷೆ ಕಳುಹಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ದೃಢವಾಗಿ ನುಡಿದರು

ಈ ವಿಷಯವನ್ನು ಉಭಯ ದೇಶಗಳು ದ್ವಿಪಕ್ಷೀಯವಾಗಿ ಚರ್ಚಿಸಿ ಬಗೆಹರಿಸಿಕೊಳ್ಳಲಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ವಾಷಿಂಗ್ನನ್ನಲ್ಲಿ ಭಾರತೀಯ ಪತ್ರಕರ್ತರ ಗುಂಪಿನೊಂದಿಗೆ ಮಾತನಾಡುತ್ತಿದ್ದ ಅವರು ಮೂರನೇ ಪಕ್ಷದ ಮಧ್ಯಸ್ಥಿಕೆಗೆ ಯಾವುದೇ ಮಹತ್ವ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ

ನ್ಯಾಯಮೂರ್ತಿ ಎನ್

ನ್ಲಾಯಮೂರ್ತಿ ಅರುಣ್ ಮಿಶ್ರಾ ಎಂ ಆರ್ ಶಾ ಹಾಗೂ ಬಿ ಆರ್ ಗವಾಯಿ ಅವರನ್ನೊಳಗೊಂಡ ನ್ಲಾಯಪೀಠ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನರು ದೇಶದಲ್ಲಿ ಸಮಾನತೆಗಾಗಿ ನಡೆಸುತ್ತಿರುವ ಹೋರಾಟ ಇನ್ನೂ ಪೂರ್ಣಗೊಂಡಿಲ್ಲ

ಆದರೂ ಈ ಸಮುದಾಯ ಸಾಮಾಜಿಕ ನಿಂದನೆ ಹಾಗೂ ತಾರತಮ್ಯಕ್ಷೆ ಒಳಗಾಗಿದೆ ಎಂದು ನ್ಯಾಯಪೀಠ ಹೇಳಿದೆ

ಖಚಿತ ಮಾಹಿತಿಯ ಮೇಲೆ ರಿಪು ಮೀಸಲು ಅರಣ್ಣ ಪ್ರದೇಶದಲ್ಲಿ ನಿನ್ನೆ ಕಾರ್ಯಾಚರಣೆ ನಡೆಸಿದ ಸೇನೆ ಹಾಗೂ ಪೊಲೀಸ್ ಜಂಟಿ ತಂಡ ಭಯೋತ್ಪಾದಕರನ್ನು ಬಂಧಿಸಿದೆ ಭಯೋತ್ಪಾದಕರಿಂದ ಶಸ್ತಾಸ್ತ್ರ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿದೆ ಶಾರದಾ ಚಿಟ್ ಫಂಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೋಲ್ಕತ್ತಾ ಮಾಜಿ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರಿಗೆ ಕೋಲ್ಕತ್ತಾ ಹೈಕೋರ್ಟ್ ಪರತ್ತುಬದ್ದ ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್ನ ವಿಭಾಗೀಯ ಪೀಠ ಜಾಮೀನು ಅರ್ಜಿಯ ಸಂಬಂಧ ನಿನ್ನೆ ವಿಚಾರಣೆಯನ್ನು ಅಂತ್ಯಗೊಳಿಸಿತ್ತು ಪಗರಣದ ಬಗ್ಗೆ ತನಿಖೆ ನಡೆಸುತ್ತಿರುವ ಸಿಬಿಐ ರಾಜೀವ್ ಕುಮಾರ್ ಅವರನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಬಯಸಿತ್ತು

ರಾಜೀವ್ ಕುಮಾರ್ ಪ್ರಸ್ತುತ ಸಿಐಡಿಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದು ಹಗರಣದ ಬಗ್ಗೆ ರಾಜ್ಯ ಸರ್ಕಾರ ತನಿಖೆ ನಡೆಸಿದ್ದಾಗ ಮಹತ್ವದ ದಾಖಲೆಗಳನ್ನು ನಾಶಗೊಳಿಸುವಲ್ಲಿ ಭಾಗಿಯಾಗಿದ್ದರು ಎಂದು ಆರೋಪಿಸಲಾಗಿದೆ ಕಳೆದ ಕೆಲವು ವಾರಗಳಿಂದ ಸಿಬಿಐ ರಾಜೀವ್ ಕುಮಾರ್ ಅವರನ್ನು ಬಂಧಿಸಲು ಪ್ರಯತ್ನ ನಡೆಸಿತ್ತು ಆದರೆ ಅವರನ್ನು ಪತ್ತೆಹಚ್ಚುವಲ್ಲಿ ವಿಫಲವಾಗಿತ್ತು ಎಂದು ನಮ್ನ ಬಾತ್ಮೀದಾರರು ವರದಿ ಮಾಡಿದ್ದಾರೆ